ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೊರೊನಾ ಸೋಂಕು ದೃಢ ಖಾಸಗಿ ಆಸ್ವತ್ರೆಯಲ್ಲಿ ಚಿಕಿತ್ಸೆ ಶೀಫ್ರ ಗುಣಮುಖರಾಗುವಂತೆ ಗಣ್ಯರ ಹಾರ್ೈಕೆ

ಇಂದು ಸಹೋದರತ್ವದ ಸಂಕೇತವಾದ ರಕ್ಷಾಬಂಧನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟ ಪತಿ ಎಂ ವೆಂಕಯ್ಯನಾಯ್ಡು ಶುಭ ಹಾರ್ೈಕೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೂ ಕೊರೊನಾ ಸೋಂಕು ದ್ವಢಪಟ್ಟಿದೆ ವ್ವೆದ್ಯರ ಸಲಹೆಯ ಮೇರೆಗೆ ಹೆಚ್ಚಿನ ಚಿಕಿತ್ವೆಗಾಗಿ ಅವರು ಬೆಂಗಳೂರಿನ ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ವತ್ರೆಗೆ ದಾಖಲಾಗಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಕೊರೊನಾ ಸೋಂಕು ಪತ್ತೆ ಪರೀಕ್ಷೆಗೆ ಒಳಗಾಗಿದ್ದ ಮುಖ್ಯಮಂತ್ರಿ ಅವರಿಗೆ ಸೋಂಕು ತಗುಲಿರುವುದು ಖಚಿತಪಟ್ಟಿದೆ ತಮಗೆ ಯಾವುದೆ ರೋಗ ಲಕ್ಷಣಗಳಿಲ್ಲ ಆದರೂ ಆಸ್ವತ್ರೆಗೆ ದಾಖಲಾಗಿರುವುದಾಗಿ ಅವರು ತಿಳಿಸಿದ್ದಾರೆ

ಜೊತೆಗೆ ಅಂದು ಸಂಜೆ ತಮ್ಮ ನಿವಾಸದಲ್ಲಿ ಕೆಲವು ಸಚಿವರು ಶಾಸಕರ ಜೊತೆ ಸಮಾಲೋಚಿಸಿದ್ದರು ಅಂದೇ ಹಲವು ಸಭೆಗಳನ್ನು ನಡೆಸಿದ್ದರು ಹೀಗಾಗಿ ತಮ್ಮ ಸಂಪರ್ಕಕ್ಕೆ ಬಂದಿರುವವರು ತಕ್ಷಣ ಪರೀಕ್ಷೆಗೆ ಒಳಗಾಗಿ ಜೊತೆಗೆ ಕ್ವಾರಂಟೈನ್ಗೆ ಒಳಗಾಗಿ ಎಂದು ಸಲಹೆ ನೀಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕೊರೊನಾ ಸೋಂಕು ದೃಢಪಟ್ಷ ಹಿನ್ನಲೆಯಲ್ಲಿ ಸಚಿವರಾದ ರಮೇಶ್ ಜಾರಕಿಹೊಳಿ ಡಾ

ಸುಧಾಕರ್ ವಿಧಾನಸಭೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಮತ್ತಿತರರು ಟ್ವೀಟ್ ಮಾದಿ ಶೀಫ್ರ ಗುಣಮುಖರಾಗಲಿ ಎಂದು ಹಾರ್ೈಸಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕೊರೊನಾ ಸೋಂಕು ದೃಢಪಟ್ಟಿದೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ತಾವು ಆರೋಗ್ಯವಾಗಿದ್ದು ವೈದ್ಯರ ಸಲಹೆಯ ಮೇರೆಗೆ ಆಸ್ಪತ್ರೆಗೆ ದಾಖಲಾಗುತ್ತಿದ್ದೇನೆ ತಮ್ಮೊಂದಿಗೆ ಸಂಪರ್ಕ ಹೊಂದಿದ್ದವರು ಐಸೊಲೇಷನ್ನಲ್ಲಿ ಇರಬೇಕು ಹಾಗೂ ಪರೀಕ್ಷೆಗೆ ಒಳಪಡಬೇಕು ಎಂದು ಅಮಿತ್ ಶಾ ಮನವಿ ಮಾಡಿದ್ದಾರೆ ಈ ಮಧ್ಯೆ ತಮಿಳುನಾಡು ರಾಜ್ಯಪಾಲರಾದ ಬನ್ವರಿಲಾಲ್ ಪುರೋಹಿತ್ ಅವರಿಗೆ ಕೊರೊನಾ ಸೋಂಕು ಖಚಿತಪಟ್ಷಿದೆ

ಇದರಲ್ಲಿ ಏಳು ದಿನಗಳ ಕಾಲ ಪಾವತಿ ಆಧಾರದ ಮೇಲೆ ಸಾಂಸ್ಡಿಕ ಕ್ವಾರಂಟೈನ್ನಲ್ಲಿ ಇರಬೇಕು ಉಳಿದ ಏಳು ದಿನಗಳ ಕಾಲ ಗೃಹ ವಾಸ್ತವ್ಯದಲ್ಲಿ ಸ್ವಯಂ ಆರೋಗ್ಯ ನಿಗಾ ವ್ಯವಸ್ಥೆಯಲ್ಲಿ ಇರುವುದಾಗಿ ಘೋಷಿಸಿಕೊಳ್ಳಬೇಕು

ಭಾರತಕ್ಕೆ ಆಗಮಿಸುವ ಪ್ರಯಾಣಕರು ಆರ್ಟಿಪಿಸಿಆರ್ನ ವರದಿಯನ್ನು ಸಲ್ಲಿಸಿ ತಾವು ಸೋಂಕಿತರಲ್ಲ ಎನ್ನುವುದನ್ನು ದೃಢಪಡಿಸಿದರೆ ಅಂತವರಿಗೆ ಸಾಂಸ್ಥಿಕ ಕ್ವಾರಂಟೈನ್ನಿಂದ ವಿನಾಯಿತಿ ನೀಡಲಾಗುತ್ತದೆ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

ಇದರಿಂದ ಸೋಂಕಿತರು ವಿಡಿಯೋ ಕಾನ್ವರೆನ್ಸಿಂಗ್ ಮೂಲಕ ಕುಟುಂಬ ಮತ್ತು ಸ್ತೇಹಿತರೊಂದಿಗೆ ಸಂವಹನ ನಡೆಸಬಹುದು ಇದು ಅವರಿಗೆ ಮಾನಸಿಕ ಬೆಂಬಲ ಮತ್ತು ಸ್ವೈರ್ಯ ನೀಡುತ್ತದೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ

ಸಹೋದರತ್ವದ ಸಂಕೇತವಾದ ರಕ್ಷಾಬಂಧನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟ ಪತಿ ವೆಂಕಯ್ಯನಾಯ್ಡು ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ರಾಖಿಯಂದು ಸಹೋದರಿಯರು ಪವಿತ್ರ ಪ್ರೀತಿ ನಂಬಿಕೆಯ ಸಂಕೇತವಾದ ರಕ್ಷಾ ಮಣಿಕಟ್ಟನ್ನು ತನ್ನ ಸಹೋದರರ ಕೈಗಳಿಗೆ ಕಟ್ಟುವುದು ವಾಡಿಕೆ ಸ್ತ್ರೀಯರನ್ನು ಗೌರವಿಸುವುದು ಅವರ ಭಾವನೆಗಳನ್ನು ಬಲಗೊಳಿಸುವುದು ಈ ಹಬ್ಬದ ವಿಶೇಷ ಮಹಿಳೆಯರ ಘನತೆಯನ್ನು ಗೌರವಿಸಲು ಎಲ್ಲರೂ ಪ್ರತಿಜ್ಞೆ ಸ್ವೀಕರಿಸಿ ಎಂದು ಕರೆ ನೀಡಿರುವ ರಾಮನಾಥ್ ಕೋವಿಂದ್ ಇದರಿಂದ ರಾಷ್ಟ ಹಾಗೂ ಸಮಾಜಕ್ಕೆ ಮಹಿಳೆಯರ ಕೊಡುಗೆ ಇನ್ನಷ್ಟು ಉತ್ತಮವಾಗಿರುತ್ತದೆ ಎಂದು ಹೇಳಿದ್ದಾರೆ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಅವರು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಸಹೋದರರು ಹಾಗೂ ಸಹೋದರಿಯರ ನಡುವಿನ ಪ್ರೀತಿ ವಾತ್ಪಲ್ಯವನ್ನು ರಕ್ಷಾಬಂಧನ ಇನ್ನಷ್ನು ಗಟ್ಟಿಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಈ ಶುಭದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ನೀಡಲಾಗುವ ಸಾಂಪ್ರದಾಯಿಕ ಗೌರವವನ್ನು ಎತ್ತಿಹಿಡಿಯೋಣ ಇದರಿಂದ ಮಹಿಳೆಯರ ನಿಜವಾದ ಸಾಮರ್ಥ್ಯವನ್ನು ತಲುಪಲು ಸಹಕಾರಿಯಾಗಲಿದೆ ಎಂದು ಕರೆ ನೀಡಿರುವ ವೆಂಕಯ್ಯನಾಯ್ಡು ಈ ಹಬ್ಬ ದೇಶಕ್ಕೆ ಶಾಂತಿ ಅಭಿವೃದ್ಧಿ ತರಲಿ ಎಂದು ಶುಭಾಶಯ ಕೋರಿದ್ದಾರೆ ಛತ್ತೀಸ್ಗಢ ರಾಜ್ಯಪಾಲರಾದ ಅನುಸೂಯ ಉಯಿಕೆ ಅವರು ರಾಜ್ಯದ ಬುಡಕಟ್ಟು ಹಾಗೂ ಗ್ರಾಮೀಣ ಭಾಗದ ಮಹಿಳೆಯರು ತಯಾರಿಸಿದ ರಾಖಿಗಳನ್ನು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಹಾಗು ಪ್ರಧಾನಮಂತ್ರಿ ಅವರಿಗೆ ರಕ್ಷಾಬಂಧನದ ಅಂಗವಾಗಿ ಕಳುಹಿಸಿಕೊಟ್ಟಿದ್ದಾರೆ ಇಂದು ವಿಶ್ವ ಸಂಸ್ಕ್ವತ ದಿನ

ಸಂಸ್ಕ್ವತ ಭಾಷಾ ಚಲನಚಿತ್ರ ಪ್ರಿಯಮಾನಸಂ ಹಾಗೂ ಪುಣ್ಯಕೋಟಿಯ ಮುಖ್ಯಾಂಶಗಳು ಹಾಗೂ ವಿಶ್ವದ ಏಕೈಕ ಸಂಸ್ಕ್ವತ ದಿನಪತ್ರಿಕೆ ಸುಧರ್ಮದ ಸಂಪಾದಕರೊಂದಿಗಿನ ಸಂದರ್ಶನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿವೆ ಇದೇ ವೇಳಿ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಬಗ್ಗೆ ಕೇಂದ್ರ ಮಾನವ ಸಂಪನ್ಮೊಲ ಅಭಿವೃದ್ಧಿ ಸಚಿವ ಡಾ ರಮೇಶ್ ಪೋಖ್ರಿಯಾಲ್ ವಿಶೇಷ ಸಂದೇಶ ನೀಡಿದ್ದಾರೆ ನಾಸಾದ ಇಬ್ಬರು ಗಗನಯಾತ್ರಿಗಳು ಎರಡು ತಿಂಗಳ ಕಾಲ ಬಾಹ್ಯಾಕಾಶಯಾನ ನಂತರ ಭೂಮಿಗೆ ಮರಳಿದ್ದಾರೆ ಗಗನಯಾತ್ರಿಗಳಾದ ಡೌಗ್ ಹುರ್ಲೆ ಹಾಗೂ ಬಾಬ್ ಬೆಹನ್ಕೆನ್ ಅವರು ನಾಟಕೀಯ ರೀತಿಯಲ್ಲಿ ಭೂಮಿಗೆ ವಾಪಸ್ಸಾಗಿದ್ದಾರೆ ಕೊಲ್ಲಿ ರಾಷ್ಟ್ರಕ್ಕೆ ಹೊಂದಿಕೊಂಡಂತಿರುವ ಮೆಕ್ಸಿಕೋ ಸಮೀಪ ಅವರು ಸ್ವೇಸ್ ಎಕ್ಸ್ ಕಂಪನಿಯ ವಾಹನದಿಂದ ಬೇರ್ಪಟ್ಟು ಪ್ಯಾರಾಚೂಟ್ನಲ್ಲಿ ಬಂದಿಳಿದಿದ್ದಾರೆ

ಈ ಬಾಹ್ಯಾಕಾಶ ವಾಹನವನ್ನು ವಾಣಿಜ್ಯ ಉದ್ದೇಶದಿಂದ ನಿರ್ಮಿಸಲಾಗಿದೆ ಜನರನ್ನು ಬಾಹ್ಯಾಕಾಶದ ಕಕ್ಷೆಗೆ ಕೊಂಡೊಯ್ದು ಕರೆತರುವ ಬಾಹ್ಯಾಕಾಶ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ವಾಹನವನ್ನು ಅಭಿವೃದ್ದಿಪದಿಸಲಾಗಿತ್ತು ಸ್ವೇಸ್ ಎಕ್ಸ್ನ ಮತ್ತೊಂದು ಉಡಾವಣಾ ವಾಹನ ಮುಂದಿನ ತಿಂಗಳು ಬಾಹ್ಯಾಕಾಶಕ್ಕೆ ತೆರಳಲು ವೇಳಾಪಟ್ಟಿ ನಿಗದಿಪಡಿಸಲಾಗಿದೆ ಮುಂದಿನ ವರ್ಷ ಪ್ರವಾಸಿ ವಿಮಾನಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವ ಸಾಧ್ಯತೆ ಇದೆ ಈ ಕುರಿತು ಪ್ರತಿಕ್ರಿಯಿಸಿರುವ ನಾಸಾದ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥ ಜಿಮ್ ಬ್ರಿಡ್ತೇಸ್ಟೈನ್ ಈ ಬೆಳವಣೆಗೆ ಬಾಹ್ಯಾಕಾಶಕ್ಕೆ ಮುಂದಿನ ಹಂತದ ಪ್ರವಾಸ ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಮುಂದಿನ ವರ್ಷ ನಡೆಯಲಿರುವ ಟೊಕಿಯೋ ಒಲಿಂಪಿಕ್ಸ್ ಸಿದ್ದತೆಗಾಗಿ ಭಾರತದ ಪುರುಷ ಮತ್ತು ಮಹಿಳಾ ಹಾಕಿ ತೆಂಡಗಳು ನಾಳೆಯಿಂದ ಬೆಂಗಳೂರಿನ ಕ್ರೀಡಾ ಪ್ರಾಧಿಕಾರ ಕೇಂದ್ರದಲ್ಲಿ ನಡೆಯಲಿರುವ ರಾಷ್ಟೀಯ ಶಿಬಿರದಲ್ಲಿ ಪಾಲ್ಗೊಳ್ಳಲಿವೆ ರಾಜ್ಯ ಸರ್ಕಾರದಿಂದ ಔಪಚಾರಿಕವಾಗಿ ಪರವಾನಗಿ ಪಡೆದುಕೊಂಡ ನಂತರ ಬೆಂಗಳೂರಿನಲ್ಲಿ ಈ ತರಬೇತಿ ಶಿಬಿರ ಆರಂಭಿಸಲು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸಾಯ್ ತೀರ್ಮಾನಿಸಿದೆ

ಈ ಕುರಿತು ನಿನ್ನೆ ನಡೆದ ಐಪಿಎಲ್ ಆಡಳಿತ ಮಂಡಳಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ